ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವಿಯಟ್ನಾಂ ಪ್ರಧಾನಿ ನುಯೆನ್ ಕ್ಪುಯಾನ್ ಫುಕ್ ಅವರೊಂದಿಗೆ ವರ್ಚುಯಲ್ ಶ್ವಂಗ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಭೆಯಲ್ಲಿ ಉಭಯ ನಾಯಕರು ವಿವಿಧ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ತಮ್ಮ ನಿಲುವುಗಳನ್ನು ಹಂಚಿಕೊಳ್ಳಲಿದ್ದು ಭಾರತ ವಿಯೆಟ್ಲಾಂ ಸಮಗ ತಂತ್ರಗಾರಿಕಾ ಪಾಲುದಾರಿಕೆಗೆ ಮಾರ್ಗದರ್ಶನ ನೀಡಲಿದ್ದಾರೆ

ಈ ವರ್ಷದ ಫೆಬ್ರವರಿಯಲ್ಲಿ ವಿಯೆಟ್ಲಾಂ ಉಪಾಧ್ಯಕ್ಷೆ ದಾಂಗ್ ಥಿ ಭಾರತಕ್ಕೆ ಅಧಿಕ್ಷತ ಭೇಟಿ ನೀಡಿದ್ದರು

ದೆಹಲಿಯಲ್ಲಿರುವ ರಾಕಬ್ ಗಂಜ್ ಸಾಹೀಬ್ನಲ್ಲಿರುವ ಗುರುದ್ಲಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡಿ ಗುರುತೇಜ್ ಬಹದ್ಗೂರ್ ಅವರ ಸ್ಟಾರಕಕ್ಕೆ ಗೌರವ ನಮನ ಸಲ್ಲಿಸಿದರು ಗುರುದ್ವಾರದ ರಾಕಬ್ ಗಂಜ್ ಸಾಹೀಬ್ನಲ್ಲಿರುವ ಗುರುತೇಜ್ ಬಹದ್ದೂರ್ ಜೀ ಅವರ ಸ್ಮಾರಕ ಐತಿಹಾಸಿಕ ಸ್ಥಳವಾಗಿದೆ ಇದಕ್ಕೆ ದೇಶ ವಿದೇಶಗಳಿಂದ ಭಕ್ತಾಧಿಗಳು ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆಯುತ್ತಾರೆ

ಪ್ರಧಾನಮಂತಿ ನರೇಂದ ಮೋದಿ ಅವರು ಇಂದು ಈ ಸ್ಥಳಕ್ಕೆ ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದರು ಅಲ್ಲದೇ ನಿನ್ನೆ ಗುರುತೇಜ್ ಬಹದ್ದೂರ್ ಜೀ ಅವರ ಜಯಂತಿ ಹಿನ್ನೆಲೆ ಸಮಾಧಿಗೆ ಪ್ರಧಾನಿ ಅವರು ಪುಷ್ಪ ನಮನ ಸಲ್ಲಿಸಿದರು

ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಕೃಷಿ ಸಮುದಾಯದ ವರ್ಗದವರಿಗೆ ಅರಿವು ಮೂದಿಸಬೇಕು ಎಂದು ಕರ್ನಾಟಕದ ಮುಖ್ಯಮಂತಿ ಬಿ

ಬೆಂಗಳೂರಿನಲ್ಲಿ ರೈತ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾಂಗೆಸ್ನ ಕೆಲವು ನಾಯಕರು ರೈತರ ಹೆಸರಿನಲ್ಲಿ ಗೊಂದಲ ಸ್ಪಷ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ದೂರಿದರು ಪ್ರಧಾನಮಂತಿ ನರೇಂದ ಮೋದಿ ರೈತರ ಕಲ್ಯಾಣಕ್ಕಾಗಿ ನೂತನ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ರೈತರ ಆದಾಯವನ್ತು ದ್ಯಿಗುಣ ಮಾಡುವ ಉದ್ದೇಶದಿಂದ ಹೊಸ ನೀತಿಯನ್ತು ಜಾರಿಗೆ ತಂದಿದ್ದು ಇದು ರೈತರ ಕಲ್ನಾಣದ ಕಾರ್ಯಕ್ರಮವಾಗಿದೆ ರೈತ ಸಮುದಾಯ ಯಾವುದೇ ಕಾರಣಕ್ಕೂ ಕಾಂಗೆಸ್ ಮುಖಂಡರ ಮಾತನ್ತು ಕೇಳಬಾರದು ಎಂದು ಕಿವಿ ಮಾತು ಹೇಳಿದರು ಯುಪಿಎ ಸರ್ಕಾರದ ಆದಳಿತದಲ್ಲಿ ಕೆಲವೇ ಆಹಾರಧಾನ್ಯಗಳನ್ನು ಕನಿಷ್ಣ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿಸಲಾಗುತ್ತಿತ್ತು ಪ್ರಧಾನಿ ನರೇಂದ್ರ ಮೋದಿ ನೇತ್ವತ್ವದ ಕೇಂದ್ರ ಸರ್ಕಾರ ರೈತರ ಕಲ್ಯಾಣಕ್ಲಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ತಂದು ಅತಿ ಹೆಚ್ಚು ಬೆಳೆಗಳನ್ನು ಎಂಎಸ್ಪಿ ಯೋಜನೆಗೆ ಅಳವಡಿಸಿ ಖರೀದಿಸುವ ಮೂಲಕ ರೈತ ಕಲ್ಯಾಣ ಕಾರ್ಯಕ್ರಮಗಳನ್ನು ಚುರುಕುಗೊಳಿಸಿದ್ದಾರೆ ಈ ವಿಷಯವನ್ನು ರೈತ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡಲು ಪಕ್ಷದ ರೈತ ಮೋರ್ಚಾದ ಕಾರ್ಯಕರ್ತರು ಮುಂದಾಗಬೇಕು ಎಂದು ಯಡಿಯೂರಪ್ಪ ತಿಳಿಸಿದರು

ಈ ವರ್ಷದ ಕೊನೆಯ ಮಾಸಿಕ ಸಂಚಿಕೆಯಲ್ಲಿ ಪ್ರಧಾನಮಂತ್ರಿಯವರು ಹಲವು ಚಿಂತನೆಗಳನ್ನು ದೇಶವಾಸಿಗಳೊಂದಿಗೆ ಹಂಚೆಕೊಳ್ಳಲಿದ್ದಾರೆ ಆಸಕ್ತ ಸಾರ್ವಜನಿಕರೂ ಕೂಡ ತಮ್ಮ ವಿಚಾರಧಾರೆಗಳನ್ನು ಈ ಕಾರ್ಯಕ್ರಮಕ್ಕೆ ಕಳುಹಿಸಬಹುದು ಎಂದು ಅವರು ಮನವಿ ಮಾಡಿದ್ಲಾರೆ

ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಪ್ರಚುರ ಪಡಿಸಿದ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಜನ ಬೆಂಬಲ ವ್ಯಕ್ತವಾಗಿದೆ

ಧಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ಅಪಾರ ಮನ್ನಣೆ ದೊರೆಯುತ್ತಿದ್ದು ದಿಸೆಂಬರ್ ಅಂತ್ಯದವರೆಗೆ ಈ ಯೋಜನೆ ಕಾರ್ಯರೂಪದಲ್ಲಿ ಇರಲಿದೆ ಫಿಟ್ ಇಂಡಿಯಾದ ಅವತರಣಿಕೆ ಅಂಗವಾಗಿ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಬ್ಬಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹಯೋಗದೊಂದಿಗೆ ಬೆಂಗಳೂರು ಸ್ಮಾರ್ಟ್ಸಿಟಿ ಸಂಸ್ಡೆ ಇಂದು ಆಯೋಜಿಸಿದ್ದ ಫಿಟ್ ಇಂಡಿಯಾ ಸ್ವೆಕ್ಲೋಥಾನ್ಗೆ ಆಡಳಿತಾಧಿಕಾರಿ ಗೌರವ್ ಗುಪ್ತ ಚಾಲನೆ ನೀಡಿದರು